ಬೆಂಗಳೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಸಂಸ್ಥೆಯ ಆರ್ಥಿಕ ಪರಿಸ್ತಿತಿ ಉತ್ತಮವಾಗಿದೆ ನೌಕರರು ಸಂಸ್ಥೆಯ ಭವಿಷ್ಣ ಮತ್ತು ಪ್ರತಿಷ್ಠೆಯನ್ನು ಪರಿಗಣಿಸಿ ಮುಷ್ತರವನ್ನು ಕೈಬಿಟ್ಟು ಕೆಲಸಕ್ಕೆ ತೆರಳುವ ಭರವಸೆಯಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಣಕಾಸು ನಿರ್ದೇಶಕ ಬಿ

ಅನ್ನ ಸಾರ್ವಜನಿಕ ಕ್ಷೇತ್ರದ ಉದ್ದಮಿಗಳಿಗೆ ಹೋಲಿಸಿದರೆ ಹೆಚ್ ಎಎಲ್ ಕಾರ್ಮಿಕ ವೆಚ್ಚ ಗರಿಷ್ಠ ಮಟ್ಟದಲ್ಲಿದೆ

ಇವುಗಳನ್ನು ಪರಿಗಣಿಸಿ ವೇತನ ಪರಿಷ್ತರಣೆಗೆ ಆಡಳಿತ ಮಂಡಳಿ ಸಿದ್ದವಿದೆ ಎಂದು ಹೇಳಿದರು

ಎಂದು ಉಪ ಮುಖ್ಯಮಂತ್ರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಅಶ್ವಥ್ ನಾರಾಯಣ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ

ಸರ್ಕಾರದ ಈ ನಿರ್ಧಾರದಿಂದ ಬಡಜನರಿಗೆ ಅನುಕೂಲವಾಗಿದೆ

ಬಡ ರೋಗಿಗಳ ಪರಿಸ್ತಿತಿ ಮನಗಂಡು ಶುಲ್ಲ ವಿಧಿಸಬಾರದು ಎಂಬ ಆದೇಶ ಹೊರಡಿಸಲಾಗಿದೆ ನಮ್ದು ಬಡ ರೈತ ಹಾಗೂ ಕಾರ್ಮಿಕ ಪರ ಸರ್ಕಾರ ಎಂದು ಅಶ್ವತ್ ನಾರಾಯಣ್ ಟ್ವೀಟ್ ನಲ್ಲಿ ತಿಳಿಸಿದ್ದಾರೆ

ಪರಮೇಶ್ವರ್ ಇಂದು ಬೆಂಗಳೂರಿನ ಆದಾಯ ತೆರಿಗೆ ಇಲಾಖೆ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾದರು

ಈ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾದ ಪರಮೇಶ್ವರ್ ದಾಖಲೆಗಳನ್ನು ಒದಗಿಸಲು ಮೂರು ದಿನಗಳ ಕಾಲಾವಕಾಶ ಕೇಳರುವುದಾಗಿ ಸುದ್ಗಿಗಾರರಿಗೆ ತಿಳಿಸಿದರು

ಬಳಸಲಾದ ಪ್ಲಾಸ್ಸಿಕ್ ಬಾಟಲಿಗಳನ್ನು ವಿನಿಮಯ ಮಾಡಿಕೊಂಡರೆ ಉಚಿತವಾಗಿ ಕಾಫಿಟೀ ನೀಡಲಾಗುತ್ತಿದೆ ವಿಜಯಪುರ ಸಗರ ಪಾಲಿಕೆ ಮೊದಲ ಬಾರಿಗೆ ಇಂತಹದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಪ್ಲಾಸ್ಸಿಕ್ ಬಾಟಲಿಗಳೊಂದಿಗೆ ಬರುವವರಿಗೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತವಾಗಿ ಕಾಫಿ ಅಥವಾ ಟೀಯನ್ನು ನೀಡಲಾಗುತ್ತಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ಪರ್ಷ ಶೆಟ್ಟಿ ಈ ಯೋಜನೆಗೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸಲು ಸಹಕಾರಿಯಾಗಿದೆ ಎಂದರು

ಈ ಕಾರ್ಯಕ್ರಮ ಯಶಸ್ತಿಯಾದರೆ ದೇಶದ ಉಳದ ಮಹಾನಗರ ಪಾಲಿಕೆಗಳಲ್ಲೂ ಯೋಜನೆ ಅನುಷ್ಠಾನಗೊಳಿಸಲು ಸಹಕಾರಿಯಾಗಲಿದೆ ಇಂದು ಮಾಜಿ ರಾಷ್ಟಪತಿ ದಿವಂಗತ ಡಾ

ಪಿ ಜೆ ಅಬ್ದುಲ್ ಕಲಾಂ ಅವರ ಜನ್ನ ದಿನ ಅವರ ಸ್ನರಣಾರ್ಥ ರಾಜ್ಯದಲ್ಲೆಡೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಪಮ್ನಿಕೊಳ್ಳಲಾಗಿದೆ ಕಲಾಂ ಅವರನ್ನು ಸ್ನರಿಸಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಬ್ಲಲ್ ಕಲಾಂ ದೇಶ ಕಂಡ ಅತ್ನುತ್ತಮ ವಿಜ್ವಾನಿ ಹಾಗೂ ಜನಸ್ನೇಹಿ ರಾಷ್ಲಪತಿ ದೇಶದ ರಾಕೆಟ್ ಮತ್ತು ಕ್ಷಪಣಿ ತಂತ್ರಜ್ವಾನಕ್ಕೆ ಅವರ ಕೊಡುಗೆ ಅಮೂರ್ವ ಎಂದು ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪ ಮುಖ್ಯಮಂತ್ರಿ ಡಾ ಅಶ್ವಥ್ ನಾರಾಯಣ್ ಕಲಾಂ ಅವರ ಜೀವನ ಹಾಗೂ ಯೋಚನೆಗಳು ಮುಂದಿನ ಪೀಳಿಗೆಗಳಿಗೆ ಸ್ಪೂರ್ತಿಯಾಗಲಿವೆ ಎಂದು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ